ಡಿ ಕುಮಾರಸ್ವಾಮಿ ಹೇಳಿದ್ದಾರೆ

ಕಂದಾಯ ಹಾಗೂ ಕೌಶಲ್ಹಾಭಿವ್ವದ್ದಿ ಸಚಿವ ಆರ್

ಕಾರ್ಯಕ್ರಮದಲ್ಲಿ ಸಂಸದ ಎಂ ವೀರಪ್ಪ ಮೊಯ್ಲಿ ತಾಸಕರುಗಳಾದ ಉದಯ ಗರುಡಚಾರ್ ಸೌಮ್ಡಾರೆಡ್ಡಿ ಮೊದಲಾದವರು ಭಾಗವಹಿಸಿದ್ದರು ಕೊಡಗು ಜಿಲ್ಲೆಯ ಸಂತ್ರಸ್ತರ ಪ್ರತಿ ಕುಟುಂಬಕ್ಕೆ ರಾಜ್ಯ ಸರ್ಕಾರವೇ ಮನೆ ನಿರ್ಮಿಸಿ ಕೊಡಲಿದ್ದು ಮನೆ ಪಂಚಿಕೆ ಯೋಜನೆ ದುರುಪಯೋಗಪಡಿಸುವುದನ್ನು ಸಹಿಸುವುದಿಲ್ಲ ಎಂದು ವಸತಿ ಸಚಿವ ಯು

ಇಂದು ಕೊಡಗಿನ ಜೋಡುಪಾಲ ಅರೆಕಲ್ಲು ಮೊಣ್ಣಂಗೇರಿ ಗ್ರಾಮಗಳಿಗೆ ಭೇಟಿ ನೀಡಿ ಸಂತ್ರಸ್ತ ಕುಟುಂಬಗಳ ಅಪವಾಲು ಆಲಿಸಿದರು ಸರಕಾರದ ಪರಿಹಾರ ಕಾರ್ಯವನ್ನು ಶೀಘವೇ ಜಾರಿಗೊಳಿಸುವಂತೆ ಸಚಿವರನ್ನು ಮನವಿ ಮಾಡಿದ ಸಂತ್ರಸ್ವರು ಭೂಕುಸಿತ ಹಾಗೂ ಪ್ರವಾಹದಿಂದ ಗ್ರಾಮಗಳಲ್ಲಿ ಉಂಟಾದ ಸಮಸ್ಥೆಗಳನ್ನು ಸಚಿವರ ಗಮನಕ್ಕೆ ತಂದರು

ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವ ಯು ಟಿ ಖಾದರ್ ಕೊಡಗು ಜಿಲ್ಲೆಯಲ್ಲಿ ಸಂಭವಿಸಿದ ಪ್ರಕೃತಿ ವಿಕೋಪವನ್ನು ರಾಜ್ಯ ವಿಪತ್ತು ಎಂದು ಪರಿಗಣಿಸಿರುವ ಹಿನ್ನಲೆಯಲ್ಲಿ ರಾಜ್ಯ ಸರಕಾರವೇ ಮಾನವೀಯತೆ ನೆಲೆಯಲ್ಲಿ ಸಂತ್ರಸ್ಥರಿಗೆ ನೆರವು ನೀಡಲಿದೆ ಸಂಪೂರ್ಣ ನಾಶ ಮತ್ತು ಬಹುತೇಕ ನಾಶವಾದ ಮನೆಗಳಿಗೂ ಒಂದೇ ನಿಯಮದ ಅಡಿಯಲ್ಲಿ ಪರಿಹಾರ ವಿತರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಕೊಡಗು ಜಿಲ್ಲಾಡಳಿತ ಮನೆ ಕಳೆದುಕೊಂಡ ಅರ್ಹರನ್ನು ಗುರುತಿಸಿದೆ ಅಂತಪ ಕುಟುಂಬಗಳಿಗೆ ಮಾತ್ರ ಮನೆ ನೀಡಲಾಗುತ್ತಿದ್ಲು ಆಶ್ರಯ ಮನೆ ಯೋಜನೆಯನ್ನು ದುರುಪಯೋಗ ಮಾಡಲು ಹವಣಿಸಿದರೆ ಅಂತಹ ವ್ಯಕ್ತಿಗಳ ವಿರುದ್ದ ಸರಕಾರವೇ ಸೂಕ್ತ ಕ್ರಮಕ್ಕೆಗೊಳ್ಳುತ್ತದೆ ಎಂದು ಸಚಿವ ಯು ಟಿ

ಪ್ರಧಾನಮಂತ್ರಿಯವರು ತಮ್ಮ ವಿಚಾರ ಮತ್ತು ಅನಿಸಿಕೆಗಳನ್ನು ಜನತೆಯೊಂದಿಗೆ ಹಂಚಿಕೊಳ್ಳಲಿದ್ದಾರೆ

ಒಂದಿ ಅವತರಣಿಕೆ ತಕ್ಷಣ ಆಕಾಶವಾಣಿಯಲ್ಲಿ ಭಿತ್ತರವಾಗಲಿದ್ದು

ಸಾಹಿತ್ಯ ಕ್ಷೇತ್ರದಲ್ಲಿ ಕಲಬುರಗಿಯ ಡಾ

ಶಂಕರ್ ಸಮಾಜ ಸೇವೆ ಕ್ಷೇತ್ರದಲ್ಲಿ ಡಾ ವಿಜಯಲಕ್ಷ್ಮಿ ದೇಶಮಾನೆ ಮಹದೇವಿ ಪುಲ್ಲೂರ್ ಜಗದಾಂಬೆ ಶಿಕ್ಷಣ ಕ್ಷೇತ್ರದಲ್ಲಿ ಉಡುಪಿ ಜಿಲ್ಲೆಯ ಡಾ

ಕೆರೆ ಮಾರ್ತಾಂಡೆ ಕಲಾಕ್ಷೇತ್ರದಲ್ಲಿ ದಾವಣಗೆರೆ ಜಿಲ್ಲೆಯ ಚಂದೋಡಿ ಬಂಗಾರೇಶ್ ಕ್ರೀಡಾ ಕ್ಷೇತ್ರದಲ್ಲಿ ಮಂಡ್ಕ ಜಿಲ್ಲೆಯ ಡಿ ಎಸ್ ಸಂಪತ್ ಕಾನೂನು ಕ್ಷೇತ್ರದಲ್ಲಿ ಬಾಗಲಕೋಟೆ ಜಿಲ್ಲೆಯ ಸದಾಶಿವ ಸಿದ್ದಪ್ಪ ಬೆಳಗಲಿ ಪ್ರಶಸ್ತಿಗೆ ಪಾತ್ರವಾಗಿದ್ದಾರೆ ಸಾಂಸ್ಟಿಕ ಪ್ರಶಸ್ತಿಗೆ ಮಂಗಳೂರಿನ ಯನಮೋಯ ಮೆಡಿಕಲ್ ಕಾಲೇಜು ಪ್ರಶಸ್ತಿಗೆ ಪಾತ್ರವಾಗಿದೆ

ನಗದು ಪ್ರಶಸ್ತಿ ಪತ್ರ ಒಳಗೊಂಡಿದ್ದು ಸೋಮವಾರ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಎಂದು ಕನ್ನಡ ಮತ್ತು ಸಂಸ್ಕತಿ ಸಚಿವೆ ಜಯಮಾಲ ತಿಳಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸ್ವಜ್ಞತಾ ಹೀ ಸೇವಾ ಕಾರ್ಯಕ್ರಮದ ಅಂಗವಾಗಿ ಗದಗ ನಗರದಲ್ಲಿಂದು ಸಂಸದ ಶಿವಕುಮಾರ ಉದಾಸಿ ನೇತೃತ್ವದಲ್ಲಿ ಸ್ವಜ್ವತಾ ಕಾರ್ಯಕ್ರಮ ನಡೆಯಿತು

ಅಂಬೇಡ್ತರ್ ಮಹಾತ್ನ ಗಾಂಧಿ ಕುಮಾರವ್ನಾಸ ಸಂಗೊಳ್ಳಿ ರಾಯಣ್ಣ ಡಾ ಮಟ್ಸರಾಜ ಗವಾಯಿ ಹುಯಿಲಗೊಳ ನಾರಾಯಣರಾವ್ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಮತ್ಥಳಿಗಳನ್ನು ಸ್ವಚ್ಚಗೊಳಿಸಲಾಯಿತು ಈ ವೇಳೆ ಮಾತನಾಡಿದ ಸಂಸದ ಶಿವಕುಮಾರ ಉದಾಸಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಸ್ವಜ್ಞತಾ ಕಾರ್ಯಕ್ರಮದಿಂದಾಗಿ ದೇಶದಲ್ಲಿ ಮತ್ತು ಜನರಲ್ಲಿ ಗುಣಾತ್ಸಕ ಬದಲಾವಣೆ ತರಲು ನೆರವಾಗಿದೆ ಎಂದು ಹೇಳಿದರು ತುಮಕೂರು ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕೈಗೊಳ್ಳಲಾಗುವ ಕಾಮಗಾರಿಗಳಲ್ಲಿ ಕುಡಿಯುವ ನೀರಿನ ಕಾಮಗಾರಿಗೆ ಪ್ರಥಮ ಆದ್ದತೆ ನೀಡಬೇಕೆಂದು ಶಾಸಕ ಜ್ವೋತಿ ಗಣೇಶ್ ಅಧಿಕಾರಿಗಳಿಗೆ ಸೂಚಿಸಿದರು ಸ್ಟಾರ್ಟ್ ಸಿಟಿ ಯೋಜನೆ ಕುರಿತಂತೆ ಜಿಲ್ಲಾಧಿಕಾರಿಗಳ ಕಭೇರಿಯಲ್ಲಿಂದು ಜರುಗಿದ ಸಭೆಯ ಅಧ್ಯಕ್ಷತೆವಹಿಸಿ ಮಾತನಾಡಿದ ಅವರು ಸ್ನಾರ್ಟ್ ಸಿಟಿ ಯೋಜನೆಯಡಿ ರಸ್ತೆ ಕಟ್ಟಡಗಳ ನಿರ್ಮಾಣ ಕಾಮಗಾರಿಗಳಿಗೆ ಮಾತ್ರವಲ್ಲದೆ ಕುಡಿಯುವ ನೀರಿನ ಕಾಮಗಾರಿಗಳಿಗೂ ಆದ್ದತೆ ನೀಡಬೇಕೆಂದು ತಿಳಿಸಿದರು ಜಿಲ್ಲಾಧಿಕಾರಿ ಡಾ ಕೆ ರಾಕೇಶ್ ಕುಮಾರ್ ಮಾತನಾಡಿ ನಗರದ ಕೆರೆಗಳಿಗೆ ಪರಿಯುವ ನೀರಿನ ಮೂಲಗಳನ್ನು ಮತ್ತೊಮ್ನ ಮನರುಜ್ಜೀವನಗೊಳಿಸುವ ಯೋಜನೆಯನ್ನು ರೂಪಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಎಕ್ತಿನ ಹೊಳೆ ಯೋಜನೆಯಡಿ ಚಿಕ್ಕಬಳ್ಳಾಪುರ ನಗರ ಹಾಗೂ ತಾಲ್ಲೂಕಿಗೆ ಕುಡಿಯುವ ನೀರು ಪೂರೈಸಲು ಕಿರು ಜಲಾಶಯ ನಿರ್ಮಾಣ ಮಾಡಲು ತಾಲ್ಡೂಕಿನ ಸಾಂಬಾರು ಗಿಡದ ಕಾವಲು ಪ್ರದೇಶಕ್ಕಿಂದು ಶಾಸಕ ಡಾ

ಸುಧಾಕರ್ ಭೇಟಿ ನೀಡಿ ಪರಿಶೀಲಿಸಿದರು

ಈ ಯೋಜನೆಗೆ ಅಮಾನಿ ಗೋಪಾಲಕೃಷ್ಣ ಕೆರೆ ಸೂಕ್ತ ಪ್ರದೇಶವಾಗಿದ್ದು ಇಲ್ಲಿಯೇ ಯೋಜನೆಯನ್ನು ಕ್ಲೆಗೆತ್ತಿಕೊಳ್ಳುವುದು ಸೂಕ್ತ ಎಂಬ ಅಭಿಪ್ರಾಯವನ್ನು ಶಾಸಕರು ವ್ಯಕ್ತಪಡಿಸಿದರು ಈ ಯೋಜನೆಯ ಅನುಷ್ಠಾನಕ್ಕಾಗಿ ಸ್ಥಳೀಯ ಶಾಸಕರ ಅಧ್ಯಕ್ಷತೆಯಲ್ಲಿ ತಾಲ್ಲೂಕು ಮಟ್ಟದಲ್ಲಿ ಸಮಿತಿಯನ್ನು ರಚಿಸಲಾಗಿದೆ

ಮೈಸೂರು ಚರ್ಮರೋಗ ತಜ್ಞ ಸಮಿತಿ ವತಿಯಿಂದ ನಗರದ ಸೈಲೆಂಟ್ ಶೋರ್ ಹೋಟೆಲ್ನಲ್ಲಿ ಕಾರ್ಯಕ್ರಮ ನಡೆಯುತ್ತಿದ್ದು ಜಯದೇವ ಪ್ಪದ್ರೋಗ ಆಸ್ಪತ್ರೆ ನಿರ್ದೇಶಕ ಡಾ

ರೈತರ ಕೃಷಿ ಸಾಲಮನ್ನಾ ವಿಚಾರದಲ್ಲಿ ರಾಜ್ಯ ಸರಕಾರ ಸ್ಪಷ್ಟ ನಿರ್ಧಾರ ಪ್ರಕಟಿಸಿದರೂ ರೈತರ ಆತ್ಮಪತ್ಯೆ ಮುಂದುವರೆದಿದ್ದು ಮುಖ್ಚಮಂತ್ರಿಗಳು ಸರ್ಕಾರದ ಮುಖ್ಚಿಕಾರ್ಯದರ್ಶಿಗಳ ಮೂಲಕ ಬ್ಯಾಂಕ್ಗಳಿಗೆ ಎಚ್ಚರಿಕೆ ನೀಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರತೇಖರ್ ಒತ್ತಾಯಿಸಿದ್ದಾರೆ ರಾಜ್ಞದ ಒಳನಾಡಿನಲ್ಲಿ ನೈರುತ್ತ ಮುಂಗಾರು ಚುರುಕುಗೊಂಡಿದ್ಲು ಕರಾವಳಿಯ ಬಹುತೇಕ ಕಡೆ ಮಳೆಯಾಗಿದೆ

ಮುನ್ಲೂಚನೆಯಂತೆ ಕರಾವಳಿ ದಕ್ಷಿಣ ಒಳನಾಡಿನ ಹಲವೆಡೆ ಉತ್ತರ ಒಳನಾಡಿನ ಕೆಲವೆಡೆ ಮಳೆಯಾಗುವ ಸಾಧ್ಯತೆಯಿದೆ ಬೆಂಗಳೂರು ಪಾಗೂ ಸುತ್ತಮುತ್ತ ಸಾಮಾನ್ನ ಮೋಡ ಕವಿದ ವಾತಾವರಣ ಇರಲಿದ್ದು ಕೆಲವೆಡೆ ಆಗಾಗ ಮಳೆಯಾಗುವ ಸಾಧ್ಯತೆಯಿದೆ